ಕರ್ನಾಟಕದ ನೂತನ ಸಚಿವರಿಗೆ ಇಂದು ಖಾತೆ ಹಂಚಿಕೆ ಬಜೆಟ್ ಅಧಿವೇಶನದ ಬಳಿಕ ನಿಗಮ ಮಂಡಳಿ ಅಧ್ಯಕ್ಷರ

ಚೀನಾ ಹಾಂಗ್ಕಾಂಗ್ ಸಿಂಗಪೂರ ಮತ್ತು ಥೈಲ್ಯಾಂಡ್ನಿಂದ ಆಗಮಿಸುವ ಎಲ್ಲಾ ವಿಮಾನಗಳ ಮೇಲೂ ತೀವ್ರ ನಿಗಾವಹಿಸಲಾಗಿದ್ದು ಇವುಗಳ ಪ್ರಯಾಣಿಕರನ್ನು ಏರೋ ಬ್ರಿಡ್ಜ್ ಮೂಲಕ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ

ಪರಿಸ್ಟಿತಿಯನ್ನು ಎದುರಿಸಲು ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಆರೋಗ್ಯ ಸಚಿವಾಲಯ ಅಗತ್ಯ ನೆರವು ನೀಡುತ್ತಿದೆ

ಮಾರಣಾಂತಿಕ ಕೊರೋನಾ ವೈರಸ್ ವಿರುದ್ವ ಸೆಣಸಲು ಚೀನಾಗೆ ಭಾರತ ನೆರವಿನ ಹಸ್ತ ಚಾಚಿದೆ ಈ ಸಂಬಂಧ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರಿಗೆ ಪತ್ರ ಬರೆದಿದ್ದು ಕೊರೋನಾ ವೈರಸ್ ವಿರುದ್ದದ ಹೋರಾಟದಲ್ಲಿ ಚೀನಾದ ಜನರು ಹಾಗೂ ಅಧ್ಯಕ್ಷರೊಂದಿಗೆ ತಾವು ಇರುವುದಾಗಿ ತಿಳಿಸಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಪುಬೈ ಪ್ರಾಂತ್ಯದಿಂದ ಭಾರತೀಯರು ನಿರ್ಗಮಿಸಲು ಚೀನಾ ನೀಡಿದ ಸಹಕಾರಕ್ಕಾಗಿ ಪ್ರಧಾನಮಂತ್ರಿ ಮೋದಿ ಕೃತಜ್ಞತೆ ಸಮರ್ಪಿಸಿದ್ದಾರೆ ವೈರಾಣು ಸೋಂಕಿನಿಂದಾಗಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿರುವ ಪ್ರಧಾನಿ ಈ ಸವಾಲನ್ನು ಎದುರಿಸಲು ಚೀನಾದೊಂದಿಗೆ ಭಾರತ ನಿಲ್ಲಲಿದೆ ಎಂದು ಭರವಸೆ ನೀಡಿದ್ದಾರೆ

ಉದ್ಯಮಶೀಲತೆ ಮತ್ತು ಡಿಜೆಟಲ್ ಇಂಡಿಯಾ ಉಪಕ್ರಮಗಳ ಪರಿಣಾಮವಾಗಿ ನವಭಾರತ ನೋಟ ಯಶಸ್ಸು ಕಾಣಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸರಕು ಮತ್ತು ಸೇವಾ ತೆರಿಗೆ ಜೆಎಸ್ಟಿ ವ್ಯವಸ್ಥೆ ಮತ್ತಷ್ಟು ಸರಳೀಕರಣ ಸೇರಿದಂತೆ ಸುಗಮ ಉದ್ಯಮ ತ್ರಮಗಳನ್ನು ಸರ್ಕಾರ ಮುಂದುವರಿಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಮನದ ಮಾತು ಕಾರ್ಯಕ್ರಮಕ್ಕೆ ಜನರು ತಮ್ಮ ಆಲೋಜನೆ ಸಲಹೆಗಳನ್ನು ನೀಡುವಂತೆ ಅವರು ಟ್ವೀಟ್ ಮಾಡಿದ್ದಾರೆ

ಮಾಜಿ ರಾಷ್ಷಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ಆಧರಿಸಿದ ಚಲನಚಿತ್ರದ ಫಸ್ಟ್ಲುಕ್ ಅನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ದೆಪಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕ ಮಧುರ್ ಭಂಡಾರ್ಕರ್ ಪಾಗೂ ಪಾಲಿವುಡ್ ಚಿತ್ರ ನಿರ್ಮಾತ್ಯ ಜಾನಿ ಮಾರ್ಟಿನ್ ಅವರು ಸಪ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಹಾಲಿವುಡ್ ನಟ ಮುಹಮ್ಮದ್ ಆಲಿ ಅವರು ಡಾ ಕಲಾಂ ಪಾತ್ರ ನಿರ್ವಹಿಸುತ್ತಿದ್ದಾರೆ

ಎಲ್ಲಾ ರಾಜ್ವಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ರಾಷ್ಷೀಯ ಸಮಗ್ರತೆಯ ಭಾವವನ್ನು ಈ ಅಭಿಯಾನ ಉತ್ತೇಜಿಸಲಿದೆ ಇದು ಭಾರತದ ಏಕತೆ ಮತ್ತು ಸಮಗ್ರತೆಯ ಆಚರಣೆಯ ವಿಶೇಷ ಕಾರ್ಯಕ್ರಮವಾಗಿದೆ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಮರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಮೇಶ್ ಕತ್ತಿ ಸಹಾ ಸಚಿವ ಸಂಮಟ ಸೇರ್ಪಡೆಯಾಗಬೇಕಿತ್ತು ಅನಿವಾರ್ಯ ಕಾರಣದಿಂದ ಸಾಧ್ಯವಾಗಿಲ್ಲ ಮುಂದಿನ ದಿನದಲ್ಲಿ ಸಚಿವರಾಗಲಿದ್ದಾರೆ ಶಾಸಕ ಅರಗ ಜ್ವಾನೇಂದ್ರ ಸೇರಿದಂತೆ ಪಲವರು ಸಚಿವ ಸ್ವಾನದ ಆಕಾಂಕ್ಷಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತ ಸ್ಟಾನಮಾನ ನೀಡಲಾಗುವುದು ಎಂದು ತಿಳಿಸಿದರು

ಈ ತಂಡ ತಮಿಳುನಾಡಿನಲ್ಲಿ ಹಲವಾರು ಅಭಿವೃದ್ದಿ ಕಾರ್ಯಕ್ರಮಗಳು ಕೈಗಾರಿಕೆಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ವೆಗಳಿಗೆ ಮತ್ತು ಪಾರಂಪರಿಕ ಸ್ಮಾರಕಗಳಿಗೆ ಭೇಟಿ ನೀಡಲಿದೆ

ಈ ನೋಟುಗಳನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ದುಬೈ ಮೂಲಕ ಕಳ್ಳಸಾಗಣೆ ಮಾಡಲಾಗುತ್ತಿತ್ತು ಎಂದು ಅಪರಾಧ ವಿಭಾಗದ ಜಂಟಿ ಮೊಲೀಸ್ ಆಯುಕ್ತ ಸಂತೋಷ್ ರಾಸ್ತೋಗಿ ತಿಳಿಸಿದ್ದಾರೆ ನೋಟುಗಳನ್ನು ಈ ಮುನ್ನವೂ ಕಳ್ಳಸಾಗಣೆ ಮಾಡಲಾಗುತ್ತಿತ್ತೆ ಎಂಬ ಬಗ್ಗೆ ಪೊಲೀಸ್ ಸೇರಿದಂತೆ ವಿವಿಧ ವಿಭಾಗಗಳು ತನಿಖೆ ನಡೆಸುತ್ತಿವೆ ಎಂದು ಅವರು ವಿವರಿಸಿದ್ದಾರೆ

ಗಾಯಗೊಂಡವರನ್ನು ಸಮೀಪದ ಎಂಕೆಸಿಜಿ ವೈದ್ಯಕೀಯ ಕಾಲೇಜ್ ಮತ್ತು ಬಹರಾಂಪೂರ್ ದ ಆಸ್ವತ್ರೆಗೆ ಸೇರಿಸಲಾಗಿದೆ ಬಸ್ ಮೇಲೆ ಪಾಕಲಾಗಿದ್ದ ಲಗ್ಗೇಜ್ ಕ್ಯಾರಿಯರ್ಗೆ ವಿದ್ಯುತ್ ತಂತಿ ಸ್ಪರ್ಶವಾಗಿ ಅವಫಡ ಸಂಭವಿಸಿತು ಎಂದು ಪ್ರಥಮ ಮಾಹಿತಿ ಹೇಳಿದೆ